ಭಾರತೀಯ ವಾಯುಪಡೆಗೆ ಅಮೆರಿಕದಿಂದ ಮೊಟ್ಟಮೊದಲ ಅಪಾಜೆ ಹೆಲಿಕಾಪ್ಲರ್ ಆಗಮನ

ಐಪಿಎಲ್ ಕ್ರಿಕೆಟ್ ನಾಳೆ ಅಂತಿಮ ಹಣಾಹಣಿಗೆ ಮುಂಬ್ಲೆ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಲೆ ಸನ್ನದ್ದ

ಕೇಂದ್ರ ಸಚಿವರಾದ ರಾಧಾ ಮೋಹನ್ ಸಿಂಗ್ ಹರ್ಷವರ್ಧನ್ ಮೇನಕ ಗಾಂಧಿ ನರೇಂದ್ರ ಸಿಂಗ್ ತೋಮರ್ ಕೃಷನ್ ಪಾಲ್ ಗುರ್ಜರ್ ಹಾಗೂ ರಾವ್ ಇಂದ್ರಜಿತ್ ಸಿಂಗ್ ಕಣದಲ್ಲಿದ್ದಾರೆ ದೆಹಲಿಯ ಬಿಜೆಪಿ ಅಧ್ಯಕ್ಷ ಮನೋಜ್ ತಿವಾರಿ ಹಾಗೂ ನಾಯಕರಾದ ಗೌತಮ್ ಗಂಭೀರ್ ಮತ್ತು ಪ್ರಗ್ವಾ ಸಿಂಗ್ ಠಾಕೂರ್ ಚುನಾವಣೆ ಎದುರಿಸುತ್ತಿದ್ದಾರೆ ಕಾಂಗ್ರೆಸ್ ನಾಯಕರಾದ ಶೀಲಾ ದೀಕ್ಷಿತ್ ಜ್ಯೋತಿರಾದಿತ್ತ ಸಿಂಧ್ಯಾ ದಿಗ್ನಿಜಯಸಿಂಗ್ ಬೂಪಿಂದರ್ ಸಿಂಗ್ ಹೂಡ ಬಾಕ್ಸಿಂಗ್ ಪಟು ವಿಜೇಂದರ್ ಸಿಂಗ್ ಹಾಗೂ ಸಮಾಜವಾದಿ ಪಕ್ಷದ ಅಧ್ಯಕ್ಷರಾದ ಅಖಿಲೇಶ್ ಯಾದವ್ ಅವರ ರಾಜಕೀಯ ಭವಿಷ್ಣವನ್ನು ಈ ಹಂತದಲ್ಲಿ ಮತದಾರರು ನಿರ್ಣಯಿಸಲಿದ್ದಾರೆ

ವಿವಿಧ ರಾಜಕೀಯ ಪಕ್ಷಗಳ ಸ್ಲಾರ್ ಪ್ರಚಾರಕರು ಮತದಾರರನ್ನು ಆಕರ್ಷಿಸಲು ಹಲವೆಡೆ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಹಿರಿಯ ಬಿಜೆಪಿ ನಾಯಕ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಉತ್ತರ ಪ್ರದೇಶದ ರಾಬರ್ಟ್ಗಂಜ್ ಹಾಗೂ ಗಾಜಿಪುರ್ನಲ್ಲಿ ಸಾರ್ವಜನಿಕ ರ್ಾಲಿ ಉದ್ದೇಶಿಸಿ ಮಾತನಾಡಲಿದ್ದಾರೆ ಬಿಜೆಪಿ ಅಧ್ಯಕ್ಷರಾದ ಅಮಿತ್ ಶಾ ಜಾರ್ಖಂಡ್ನ ಪಕೂರ್ನಲ್ಲಿ ಸಾರ್ವಜನಿಕ ಸಭೆ ಉದ್ದೇತಿಸಿ ಮಾತನಾಡಲಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮಧ್ಯಪ್ರದೇಶದ ಶಾಜಾಪುರ್ ಧಾರ್ ಹಾಗೂ ಖಾರ್ಗೋನ್ನಲ್ಲಿ ನಡೆಸಲಿದ್ದಾರೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗ ಕಾಂಗ್ರೆಸ್ ನಾಯಕ ನವಜೋತ್ ಸಿಂಗ್ ಸಿಧುಗೆ ನೋಟೀಸ್ ಜಾರಿ ಮಾಡಿದೆ ಮಧ್ಯಪ್ರದೇಶದಲ್ಲಿ ಏರ್ಪಟ್ನ ಸಾರ್ವಜನಿಕ ಸಭೆಯಲ್ಲಿ ಶ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ದ ಮಾಡಿದ ಟೀಕೆಗಳ ಹಿನ್ನೆಲೆಯಲ್ಲಿ ಪಂಜಾಬ್ ಸಚಿವರಾದ ಇವರಿಗೆ ನೋಟೀಸ್ ಜಾರಿ ಮಾಡಲಾಗಿದೆ ನೋಟೀಸ್ಗೆ ಇಂದು ತಮ್ಮ ಉತ್ತರ ನೀಡುವಂತೆ ಆಯೋಗ ಸಿಧು ಅವರಿಗೆ ಸೂಚಿಸಿದೆ

ಇದರಲ್ಲಿ ಗುತ್ತಿಗೆ ಶಿಕ್ಷಕರ ಹಕ್ಕುಗಳ ಉಲ್ಲಂಘನೆಯಾಗಿಲ್ಲ ಅಥವಾ ಅವರ ವಿರುದ್ದ ಯಾವುದೇ ತಾರತಮ್ಯ ಎಸಗಿಲ್ಲ ಎಂದು ಸುಪ್ರೀಂಕೋರ್ಟ್ ಹೇಳಿದೆ

ಇಬ್ಬರ ಖಾತ್ರಿಯೊಂದಿಗೆ ಒಂದು ಲಕ್ಷ ರೂಪಾಯಿ ಬಾಂಡ್ ಸಲ್ಲಿಸಬೇಕು ಆದರೆ ಬಿಡುಗಡೆಯ ನಂತರ ವಾಸಿಸುವ ಸ್ಥಳದ ವಿಳಾಸ ಒದಗಿಸಬೇಕೆಂದು ಮುಖ್ಯ ನ್ವಾಯಮೂರ್ತಿ ರಂಜನ್ ಗೊಗೋಯ್ ಮತ್ತು ನ್ವಾಯಮೂರ್ತಿ ಸಂಜೀವ್ ಖನ್ನ ನೇತೃತ್ವದ ಪೀಠ ನಿರ್ದೇತನ ನೀಡಿದೆ ಘೋಷಿತ ವಿದೇಶಿಯರನ್ನು ಅವರ ದೇಶಗಳಿಗೆ ಹಿಂದಿರುಗಿಸುವ ಕುರಿತು ರಾಜತಾಂತ್ರಿಕ ಮಟ್ಟದಲ್ಲಿ ಹಾಗೂ ಇನ್ನಿತರ ವಿಷಯಗಳಿಗೆ ಸಂಬಂಧಿಸಿದಂತೆ ಆಗಿರುವ ಪ್ರಗತಿಯ ಬಗ್ಗೆ ಮಾಹಿತಿ ನೀಡಲು ಅಸ್ಲಾಂ ಸರ್ಕಾರಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶ ನೀಡಬೇಕಾದ ಅವಶ್ಯಕತೆಯಿದೆ ಹಾಗೂ ಹೆಚ್ಚುವರಿಯಾಗಿ ವಿದೇಶಿಯರ ನ್ಲಾಯಾಧೀಕರಣಗಳನ್ನು ಸ್ಥಾಪಿಸುವ ಅಗತ್ಯವಿದೆ ಎಂಬುದಕ್ಕೆ ನ್ಲಾಯಾಲಯ ಸಮ್ನತಿಸಿದೆ

ಅಮೆರಿಕದ ಅರಿಜ ೋನದಲ್ಲಿರುವ ಮೀಸಾ ಬೋಯಿಂಗ್ ತಯಾರಿಕಾ ಫಟಕದಲ್ಲಿ ಏರ್ಮಾರ್ಷಲ್ ಎ ಎಸ್ ಬುತೋಲಾ ಹೆಲಿಕಾಪ್ಟರನ್ನು ನಿನ್ನೆ ಸ್ವೀಕರಿಸಿದರು

ಇದೇ ವರ್ಷ ಜುಲೈನಲ್ಲಿ ಹೆಲಿಕಾಪ್ವರ್ಗಳ ಮೊದಲ ಕಂತು ಭಾರತಕ್ಕೆ ರವಾನೆಯಾಗಲಿದೆ

ಹೈಲಾಖಂಡಿಯಲ್ಲಿ ನಾಳೆಯವರೆಗೆ ಕರ್ಫ್ಯೂ ಕೂಡ ಜಾರಿಗೆ ತರಲಾಗಿದೆ ಪರಿಸ್ವಿತಿಯ ನಿಯಂತ್ರಣಕ್ಕಾಗಿ ಹೆಚ್ಚುವರಿ ಭದ್ರತಾ ಪಡೆಗಳನ್ನು ಕರೆಸಿಕೊಳ್ಳಲಾಗಿದೆ ರಾಜ್ಯದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ರಾಜೀವ್ ಬೋರಾ ಅವರಿಗೆ ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ಆದೇಶಿಸಿದ್ದಾರೆ ರಾಜ್ಯ ಸರ್ಕಾರದ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಕೆಲವು ಸಚಿವರು ಫಟನೆ ನಡೆದ ಸ್ಥಳಕ್ಕೆ ಭೇಟ ನೀಡಿದ್ದು ಪರಿಸ್ವಿತಿಯ ಪರಿಶೀಲನೆ ನಡೆಸಿದ್ದಾರೆ ಹೈಲಾಖಂಡಿಯ ಮಾನ್ವಾಡಿ ಬಜಾರ್ ಪ್ರದೇಶದಲ್ಲಿ ಧಾರ್ಮಿಕ ಸ್ಟಳ ವೊಂದರ ಸಮೀಪ ಹಿಂಸಾಚಾರ ಆರಂಭವಾದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಆ ಪ್ರದೇಶದಲ್ಲಿ ತಾಂತಿ ಮತ್ತು ಸುವ್ಜವಸ್ಥೆಯ ಪಾಲನೆಗೆ ಸಹಕರಿಸುವಂತೆ ಹೈಲಾಖಂಡಿ ಜಿಲ್ಲಾಡಳಿತ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದು ಇಂದು ಕೆಲವು ಜನಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಲಿದೆ ಫೋನಿ ಚಂಡ ಮಾರುತದಿಂದಾಗಿ ಶ್ರೀ ಜಗನ್ನಾಥ ಮಂದಿರ ಪುರಿ ಮತ್ತು ಕೊನಾರ್ಕ್ನ ಸೂರ್ಯ ದೇವಾಲಯಗಳಗೆ ಆಗಿರುವ ಹಾನಿಯ ಪ್ರಮಾಣ ಅಂದಾಜು ಮಾಡಲು ಭಾರತೀಯ ಪ್ರಾಚ್ಞ ವಸ್ತು ಸರ್ವೇಕ್ಷಣಾಲಯದ ಉನ್ನತ ಮಟ್ಟದ ತಂಡವೊಂದು ಒಡಿಶಾ ಭೇಟಿಯಲ್ಲಿದೆ ಕೊನಾರ್ಕ್ಗೆ ಭೇಟಿ ನೀಡಿದ ತಂಡ ಅಲ್ಲಿನ ಮಂದಿರಕ್ಕೆ ಒಟ್ಟಾರೆಯಾಗಿ ಯಾವುದೇ ಸ್ವರೂಪದ ಹಾನಿ ಆಗಿಲ್ಲ ಎಂದು ತಿಳಿಸಿದೆ ಮಂದಿರದ ಮೇಲ್ದಾಗದಲ್ಲಿ ರಾಸಾಯನಿಕ ಸ್ವಚ್ಛತೆಗಾಗಿ ನಿರ್ಮಿಸಲಾದ ಅಟ್ಲಣಿಕೆಗೆ ಸ್ವಲ್ಪ ಹಾನಿಯಾಗಿದೆ ಎಂದು ತಂಡ ತಿಳಿಸಿದೆ

ಈ ವಿಶ್ವ ಪಾರಂಪರಿಕ ತಾಣಗಳಿಗೆ ಆಗಿರುವ ಹಾನಿಯನ್ನು ಅಂದಾಜು ಮಾಡಲು ರಾಜ್ಯ ಸರ್ಕಾರ ಎಎಸ್ಐನ ನೆರವು ಕೋರಿತ್ತು

ದಿಗ್ಡೋಲ್ನಲ್ಲಿ ರಸ್ತೆಯನ್ನು ತೆರವುಗೊಳಿಸಿದ ಬಳಿಕ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟದ್ದು ಇದರಿಂದ ಕಾಶ್ಮೀರ ಹಾಗೂ ಭಾರತದ ಉಳಿದ ಭಾಗದ ನಡುವಿನ ಏಕಮಾತ್ರ ಸರ್ವಾಋತು ಸಂಪರ್ಕ ರಸ್ತೆಯನ್ನು ಪುನರಾರಂಭಿಸಿದಂತಾಗಿದೆ

ಭಾರತದ ಜಯನಗರ ಮತ್ತು ನೇಪಾಳದ ಕರ್ತಾ ಪಟ್ಟಣಗಳ ನಡುವೆ ರೈಲ್ವೆ ಸಂಪರ್ಕ ಕಾರ್ಯಾಚರಣೆಗೆ ಈ ರೈಲುಗಳನ್ನು ಬಳಸಲಾಗುವುದು ಕಾಕ್ಕಂಡುವಿನಲ್ಲಿ ನಿನ್ನೆ ಭಾರತದ ರಾಯಭಾರಿ ಮಂಜೀವ್ಪುರಿ ಮತ್ತು ನೇಪಾಳದ ಮೂಲಸೌಕರ್ಯ ಹಾಗೂ ಸಾರಿಗೆ ಸಚಿವಾಲಯದ ಕಾರ್ಯದರ್ಶಿ ಮಧುಸೂದನ್ ಅಧಿಕಾರಿ ಅವರ ಸಮ್ಮಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಕೊಂಕಣ ರೈಲ್ವೆ ಕಳುಹಿಸಿಕೊಡುತ್ತಿರುವ ಡೆಮು ರೈಲುಗಳಲ್ಲಿ ಒಂದು ಚಾಲಕನ ಬೋಗಿ ಮೂರು ಪ್ರಯಾಣಿಕರ ಬೋಗಿಗಳು ಇರಲಿವೆ

ಇದನ್ನು ಭಾರತ ಸರ್ಕಾರದ ಆರ್ಥಿಕ ನೆರವಿನೊಂದಿಗೆ ಇರ್ಕಾನ್ ನಿರ್ಮಿಸಲಿದೆ ಭಾರತ ಮತ್ತು ನೇಪಾಳ ಅಭಿವೃದ್ದಿ ಪಾಲುದಾರಿಕೆ ಯೋಜನೆಯಡಿ ಭಾರತ ಸರ್ಕಾರ ನೇಪಾಳಕ್ಕೆ ಈ ಹಣಕಾಸು ನೆರವು ಒದಗಿಸುತ್ತಿವೆ ಹಾಂಕಾಂಗ್ನಲ್ಲಿ ನೆರೆಯ ಚೀನಾ ದೇಶದೊಂದಿಗಿನ ಗಡಿ ಸಮೀಪದ ಕಸಾಯಿಖಾನೆಯೊಂದರಲ್ಲಿ ಪ್ರಾಣಿಗಳಲ್ಲಿ ಆಫ್ರಿಕದ ಹಂದಿಜ್ವರದ ಲಕ್ಷಣಗಳು ಪತ್ತೆಯಾಗಿರುವ ಹಿನ್ನೆಲೆ

ಜನದಟ್ಟಣೆ ಹೆಚ್ಚಾಗಿರುವ ಮಾರುಕಟ್ಟೆ ಪ್ರದೇಶದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಅಗತ್ಯ ತುರ್ತುಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಈ ಸೋಂಕಿಗೆ ಕಾರಣವಾಗುವ ವ್ಲೆರಾಣುಗಳಿಂದ ಮನುಷ್ಕರಿಗೆ ಯಾವುದೇ ರೀತಿಯ ಪ್ರಾಣಾಪಾಯದ ಬೆದರಿಕೆ ಇಲ್ಲವಾದರೂ ಹಂದಿಗಳು ಮತ್ತು ಕಾಡುಹಂದಿಗಳಿಗೆ ಈ ವ್ಯೆರಾಣು ದೊಡ್ಡ ಬೆದರಿಕೆಯಾಗಿರುವುದರಿಂದ ಸಾಮೂಹಿಕ ಹಂದಿ ನಾಶಕ್ಷೆ ತೀರ್ಮಾನಿಸಲಾಗಿದೆ

ಚೆನ್ನೈ ಸೂಪರ್ ಕಿಂಗ್ಲ್ ತಂಡ ಹೈದರಾಬಾದ್ ನಲ್ಲಿ ನಾಳೆ ನಡೆಯಲಿರುವ ಫ್ಲೆನಲ್ ಪಂದ್ಯದಲ್ಲಿ ಮುಂಬಯಿ ಇಂಡಿಯನ್ಸ್ ತಂಡದ ಸವಾಲು ಎದುರಿಸಲಿದೆ